ವಿಡಿಯೋ ಕಾನ್ಸರೆನ್ಸ್ ಮೂಲಕ ಚಾಲನೆ ನೀಡಿದ ಬಳಿಕ ಮಾತನಾಡಿದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕಿಸಾನ್ ರೈಲು ಸೇವೆ ಆರಂಭದಿಂದ ರೈತರ ಆದಾಯ ವ್ಯದ್ಲಿಗೆ ಸಹಕಾರಿಯಾಗಲಿದೆ ಕ್ರಷಿ ವಲಯದಲ್ಲಿ ಆರ್ಥಿಕ ಬೆಳವಣಿಗೆಗೂ ನೆರವಾಗಲಿದೆ ಹೊಸ ರೈಲು ವ್ಯವಸ್ವೆಯಿಂದಾಗಿ ಸರಕು ಸೇವೆಗಳ ಸರಪಳಿ ಪಟ್ಟಿ ಮತ್ತಷ್ಟು ಬಲಗೊಳ್ಳಲಿದೆ ಎಂದು ತಿಳಿಸಿದ್ಗಾರೆ ಕೇಂದ್ರ ಸರ್ಕಾರ ರೈಶರಿಗಾಗಿ ಕೆಲಸ ಮಾಡಲು ಬದ್ಗವಾಗಿದೆ ಎಂದು ಮನರುಚ್ಲರಿಸಿದ ಅವರು ರೈತರು ಕೂಡಾ ಹೊಸ ಅವಕಾಶಗಳನ್ನು ಬರಮಾಡಿಕೊಳ್ಳಲು ಸಿದ್ದವಾಗಬೇಕು ಎಂದು ಅವರು ಹೇಳಿದ್ದಾರೆ ಕಿಸಾನ್ ರೈಲು ಮತ್ತು ಕ್ಸಷಿ ಉಡಾನ್ ಸೇವೆಯಿಂದಾಗಿ ರೈಶರು ತಾವು ಬೆಳೆದ ಬೆಳೆಗಳನ್ನು ಯಾವುದೇ ರಾಜ್ಯದಲ್ಲಿ ಮಾರಾಟ ಮಾಡಲು ಅವಕಾಶ ಮಾಡಿಕೊಡಲಾಗಿದೆ ರೈತರ ಬೆಳೆಗಳ ಸಂಸ್ಕರಣೆಗೆ ಆದ್ಕತೆ ಮೇರೆಗೆ ಶಿಥಲೀಕರಣ ವ್ಯವಸ್ಥೆ ಮಾಡಲಾಗುವುದು ಎಂದು ಹೇಳಿದರು

ರೈಲ್ವೆ ಸಚಿವ ಪಿಯೋಷ್ ಗೋಯಲ್ ಮಾತನಾಡಿ ಒಂದು ದೇಶ ಒಂದು ಮಾರುಕಟ್ಟಿಗೆ ಈ ಹೊಸ ವ್ಯವಸ್ಥೆ ಅನುವು ಮಾಡಿಕೊಡಲಿದೆ ರೈತರು ಸ್ವಾವಲಂಬಿಗಳಾಗುವ ಜೊತೆಗೆ ಪಳಿಗಳೂ ಸ್ವಾವಲಂಬಿಯಾಗಲು ಸಪಕಾರಿಯಾಗಲಿದೆ ಇದರಿಂದ ದೇಶದ ಅಭಿವೃದ್ಧಿಗೆ ನೆರವಾಗಲಿದೆ ಎಂದರು

ಕೃಷಿ ಸಚಿವ ನರೇಂದ್ರ ಸಿಂಗ್ ತೋಮರ್ ಮಾತನಾಡಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮಾರ್ಗದರ್ಶನದಲ್ಲಿ ರೈತರ ಕನಸುಗಳನ್ನು ಈಡೇರಿಸುವ ನಿಟ್ಟನಲ್ಲಿ ಕೇಂದ್ರ ಸರ್ಕಾರ ಕರ್ತವ್ಯ ನಿರ್ವಹಿಸುತ್ತಿದೆ ಕಿಸಾನ್ ರೈಲು ಸೇವೆ ಆರಂಭದಿಂದ ರೈತರಿಗೆ ಅನುಕೂಲವಾಗಲಿದೆ ಎಂದು ಪೇಳಿದರು ಬಪು ಸರಕುಗಳನ್ನು ಸಾಗಿಸುವ ಕಿಸಾನ್ ರೈಲಿನಲ್ಲಿ ಹೂಕೋಸು ದೊಡ್ಡ ಮಣಸಿನಕಾಯಿ ಎಲೆಕೋಸು ನುಗ್ಗೆಕಾಯಿ ಮಣಸಿನಕಾಯಿ ಈರುಳ್ಳಿ ದಾಕ್ಷಿ ಕಿತ್ತಳೆ ದಾಳಿಂಬೆ ಬಾಳೆಹಣ್ಣು ಸೀತಾಫಲ ಮತ್ತಿತರ ಪಣ್ಣಗಳನ್ನು ಸಾಗಿಸಲಿದೆ ನಿಗದಿತ ನಿಲುಗಡೆ ಕೇಂದ್ರಗಳಲ್ಲಿ ಆಹಾರ ಉತ್ಪನ್ನಗಳನ್ನು ಇಳಿಸಲು ಮತ್ತು ತುಂಬಲು ಅವಕಾಶ ಕಲ್ಪಿಸಲಾಗಿದೆ

ಈ ಸೇವೆಗೆ ಉತ್ತಮ ಸ್ಪಂದನೆ ವ್ಯಕ್ತವಾದ ನಂತರ ಮುಜಾಫರ್ಮರ್ ವರೆಗೆ ರೈಲು ಸೇವೆ ವಿಸ್ತರಿಸಲಾಗಿತ್ತು ವಾರಕ್ಕೊಮ್ಮೆ ಸಂಚರಿಸುತ್ತಿದ್ದ ಈ ರೈಲನ್ನು ವಾರದಲ್ಲಿ ಮೂರು ದಿನ ಓಡಿಸಲಾಗುತ್ತಿದೆ ಕೃಷಿ ಉತ್ಪನ್ನಗಳನ್ನು ಸಬ್ಲಡಿ ದರದಲ್ಲಿ ಸಾಗಿಸಲು ಕಿಸಾನ್ ರೈಲು ದೇಶದ ರೈತ ಬಾಂಧವರಿಗೆ ವರದಾನವಾಗಿದೆ

ಎಂದು ಕೇಂದ್ರ ಮಾಹಿತಿ ಮತ್ತು ಪ್ರಸಾರ ಸಚಿವ ಪ್ರಕಾಶ್ ಜಾವಡೇಕರ್ ತಿಳಿಸಿದ್ದರೆ ಕಡಲ ತೀರ ಸ್ವಜ್ಞಗೊಳಿಸುವ ಪ್ರಯತ್ನ ಆಂದೋಲನವಾಗಿರುವುದು ಹೆಮ್ಮೆಯ ಸಂಗತಿ

ಡೆನ್ಮಾರ್ಕ್ ಮೂಲದ ಪರಿಸರ ಶಿಕ್ಷಣ ಪ್ರತಿಷ್ಠಾನ ಜಾಗತಿಕವಾಗಿ ಕರಾವಳಿ ತೀರ ಪ್ರದೇಶಗಳ ಸ್ವಜ್ಞತೆಗಾಗಿ ನೀಡುವ ಪ್ರಶಸ್ತಿ ಇದಾಗಿದೆ

ದೇಶದಲ್ಲಿ ಲಸಿಕೆ ಹಾಕುವ ಕಾರ್ಯ ಆರಂಭವಾದಾಗ ಎದುರಾಗುವ ಸಮಸ್ಕೆ ಮತ್ತು ಸವಾಲುಗಳನ್ನು ಪತ್ತೆ ಪಚ್ಚಲು ಈ ಪ್ರಾಯೋಗಿಕ ಲಸಿಕಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಬ್ಲಾಕ್ ಮತ್ತು ಜಿಲ್ಲಾ ಮಟ್ಟದಲ್ಲಿ ಪ್ರಾಯೋಗಿಕವಾಗಿ ನಡೆಯಲಿರುವ ಈ ಕಾರ್ಯಕ್ರಮದ ಮಾಹಿತಿ ಆಧರಿಸಿ ಮುಂದೆ ಲಸಿಕೆ ಹಾಕಲು ಉದ್ದೇಶಿಸಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ

ಕಾನ್ಪರದ ಅಲ್ಕುಮಿನಿಯಂ ಕೈಗಾರಿಕೆ ಪೌರಾದ ಡೇರಿ ಉದ್ಯಮ ಇಟಾವಾದ ಜವಳಿ ಉದ್ಯಮ ಫಿರೋಜಾಬಾದ್ನ ಗ್ಲಾಸ್ವೇರ್ ಕೈಗಾರಿಕೆ ಅಲಿಫರ್ ಜಿಲ್ಲೆಯಲ್ಲಿರುವ ಪಾರ್ಡ್ವೇರ್ ಮತ್ತಿತರ ಕೈಗಾರಿಕೆಗಳಗೆ ಈ ಕಾರಿಡಾರ್ ಸರಕು ಸಾಗಾಣೆಗೆ ಅವಕಾಶ ಕಲ್ಪಿಸಲಿದೆ ಜೊತೆಗೆ ಭಾರತೀಯ ರೈಲ್ವೆಯ ರೈಲುಗಳ ಶ್ವರಿತ ಸಂಚಾರಕ್ಕೆ ಅವಕಾಶ ಮಾಡಿಕೊಡಲಿದೆ ದೇಶದಲ್ಲೇ ಮೊದಲ ಚಾಲಕ ರಹಿತ ಮೆಟ್ರೋ ರೈಲಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಚಾಲನೆ ನೀಡಿದರು ದೆಪಲಿಯ ಮೆಟ್ರೋ ರೈಲಿನ ಕೆಂಪು ನೇರಳೆ ಮಾರ್ಗದ ಚಾಲಕ ರಹಿತ ಮೆಟ್ರೋ ರೈಲು ಪ್ರಯಾಣದ ಸೌಕರ್ಯ ಪಾಗೂ ಹೊಸಯುಗದ ಆವಿಷ್ಠಾರಗಳನ್ನು ಬಿಂಬಿಸುತ್ತದೆ ಇದೇ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಏರ್ಮೋರ್ಟ್ ಎಕ್ಸಪ್ರೆಸ್ ಮಾರ್ಗಕ್ಕೆ ಕಾಮನ್ ಮೊಬಿಲಿಟಿ ಕಾರ್ಡ್ ಗೂ ಚಾಲನೆ ನೀಡಿದರು ದೇಶದ ಯಾವುದೇ ಭಾಗದಲ್ಲಿ ಪಡೆದ ರುಪೇ ಡೆಬಿಟ್ ಕಾರ್ಡ್ಅನ್ನು ಈ ಮಾರ್ಗದಲ್ಲಿ ಬಳಸಬಹುದಾಗಿದೆ ಈ ಸಂದರ್ಭದಲ್ಲಿ ಮಾತನಾಡಿದ ಪ್ರಧಾನಮಂತ್ರಿ ಅಗಾಧ ನಗರೀಕರಣದಿಂದ ಎದುರಾಗುವ ಸವಾಲುಗಳನ್ನು ಅವಕಾಶಗಳಾಗಿ ಪರಿವರ್ತಿಸಲು ಸರ್ಕಾರ ಬದ್ಧವಾಗಿದೆ ಸರ್ಕಾರದ ಕ್ವರಿತ ಆಡಳಿತದೊಂದಿಗೆ ಭವಿಷ್ಠದ ಅಗತ್ತಕ್ಕನುಸಾರ ನಗರಾಭಿವೃದ್ಧಿ ಸಿದ್ಧಪಡಿಸುವ ಪ್ರಯತ್ನ ಇದಾಗಿದೆ ಕಳೆದ ಆರು ವರ್ಷಗಳಲ್ಲಿ ಮೆಟ್ರೋ ರೈಲು ಮಾರ್ಗ ವಿಸ್ತರಣೆ ಗಣನೀಯ ಏರಿಕೆ ಕಂಡಿದ್ದು ಮೆಟ್ರೋ ಸೇವೆಯನ್ನು ಪ್ರತಿ ದಿನ ಲಕ್ಷ ಪ್ರಯಾಣಿಕರು ಬಳಸುತ್ತಿದ್ದಾರೆ ಸುಗಮ ಮಧ್ಯಮ ವರ್ಗ ಜನರ ಜೀವನದ ಆಕಾಂಕ್ಷೆ ಈಡೇರಿಕೆಗೆ ಮೆಟ್ರೋ ರೈಲು ಉದಾಪರಣೆಯಾಗಿದೆ ಎಂದರು ಬಿಜೆಪಿ ಓರಿಯ ನಾಯಕ ಕೇಂದ್ರದ ಮಾಜಿ ಪಣಕಾಸು ಸಚಿವ ಅರುಣ್ ಜೇಟ್ಲ ಅವರ ಜನ್ಮದಿನದ ಅಂಗವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಜೇಟ್ಲ ವ್ಯಕ್ತಿತ್ವ ಗುಣಗಾನ ಮಾಡಿದ್ದಾರೆ ಬುದ್ಧಿಶಕ್ತಿ ಕಾನೂನು ವಿಷಯದಲ್ಲಿ ಕುಶಾಗ್ರಮತಿ ಮತ್ತು ಎಲ್ಲರೊಂದಿಗೆ ಬೆರೆಯುತ್ತಿದ್ದ ಅರುಣ್ ಜೇಟ್ಲಿ ಅವರು ದೇಶದ ಪ್ರಗತಿಗಾಗಿ ಅವಿರತ ಶ್ರಮಿಸಿದ್ದಾರೆ ಎಂದು ಪ್ರಧಾನಮಂತ್ರಿ ಟ್ವೀಟ್ ಮಾಡಿದ್ದಾರೆ ದೆಹಲಿಯ ಫಿರೋಜ್ ಶಾ ಕೋಟ್ಲಾ ಮೈದಾನದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅರುಣ್ ಜೇಟ್ಲಿ ಅವರ ಪ್ರತಿಮೆಯನ್ನು ಅನಾವರಣಗೊಳಿಸಿದರು ಬಳಿಕ ಅವರು ಈ ಮೈದಾನ ಕ್ರಿಕೆಟ್ನ ಅನೇಕ ಅದ್ದುತ ಕ್ಷಣಗಳಿಗೆ ಸಾಕ್ಷ್ಯಿಯಾಗಿದೆ ಎಂದರು